ಹರಿಯಾಣದ ನೂತನ ಮುಖ್ಯಮಂತ್ರಿಯಾಗಿ ಮನೋಹರ್ ಲಾಲ್ ಖಟ್ಟರ್ ಅವರು ನಾಳೆ ಚಂಡೀಘಡದಲ್ಲಿ ಪ್ರಮಾಣ ವಚನ ಸ್ತೀಕರಿಸಲಿದ್ದಾರೆ ರಾಜ್ಹಪಾಲ ಸತ್ಯದೇವ್ ನಾರಾಯಣ್ ಆರ್ಯ ಅವರನ್ನು ಇಂದು ಮಧ್ಯಾಷ್ನ ಭೇಟಿ ಮಾಡಿದ ಖಟ್ಟರ್ ನೂತನ ಸರ್ಕಾರ ರಚನೆಗೆ ಅವಕಾಶ ನೀಡುವಂತೆ ಹಕ್ಕು ಮಂಡಿಸಿದರು ರಾಜ್ಯಪಾಲರು ಇದಕ್ಕೆ ಸಮ್ಮತಿಸಿದರು ಜನನಾಯಕ್ ಜನತಾ ಪಕ್ಷದೊಂದಿಗೆ ಮ್ನೆತ್ರಿ ಸರ್ಕಾರವನ್ನು ಖಟ್ಟರ್ ಮುನ್ನಡೆಸಲಿದ್ದಾರೆ

ಹರಿಯಾಣ ಲೋಕಿತ್ ಪಕ್ಷದಿಂದ ಆಯ್ತೆಯಾಗಿರುವ ಏಕ್ಷೆಕ ಶಾಸಕ ಗೋಪಾಲ್ ಕಾಂಡ ಅವರೂ ಸಹ ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ಇಂದು ಬೆಳಿಗ್ಗೆ ಮನೋಹರ್ ಲಾಲ್ ಖಟ್ಟರ್ ಅವರು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವಿರೋಧವಾಗಿ ಆಯ್ಕೆಯಾದರು ಈ ಸಭೆಯಲ್ಲಿ ಪಕ್ಷದ ಕೇಂದ್ರ ವೀಕ್ಷಕರು ಮತ್ತು ಹರಿಯಾಣದ ಉಸ್ತುವಾರಿ ಹೊತ್ತಿರುವ ಅನಿಲ್ ಜೈನ್ ಉಪಸ್ಥಿತರಿದ್ದರು ಬಿಜೆಪಿ ಕೇಂದ್ರ ವೀಕ್ಷಕರಾಗಿದ್ದ ರವಿಶಂಕರ್ ಪ್ರಸಾದ್ ಸಭೆಯ ನಂತರ ಮಾತನಾಡಿ ಹರಿಯಾಣ ಲೋಕಿತ್ ಪಕ್ಷದ ಏಕೈಕ ಶಾಸಕ ಗೋಪಾಲ್ ಕಾಂಡ ಅವರ ಬೆಂಬಲವನ್ನು ಬಿಜೆಪಿ ಪಡೆದಿಲ್ಲ ಎಂದು ಸ್ಪಷ್ಪಪಡಿಸಿದರು ಮೈತ್ರಿ ಸರ್ಕಾರದಲ್ಲಿ ಒಂದು ಉಪಮುಖ್ಯಮಂತ್ರಿ ಹುದ್ದೆ ಮಾತ್ರ ಇರಲಿದೆ ಆ ಹುದ್ದೆಯನ್ನು ಜನನಾಯಕ ಜನತಾ ಪಕ್ಷಕ್ಕೆ ನೀಡಲಾಗುವುದು ಜೆಜೆಪಿಯ ದುಷ್ಟಂತ್ ಚೌತಾಲ ಅವರು ಉಪಮುಖ್ಚಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮಹಾರಾಷ್ಟದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳು ನೂತನ ಸರ್ಕಾರ ರಚನೆಗೆ ಬಿರುಸಿನ ಮಾತುಕತೆ ನಡೆಸುತ್ತಿವೆ ಶಿವಸೇನಾ ಅಧ್ಯಕ್ಷ ಉದ್ಧವ್ ಠಾಕ್ರೆ ಅವರು ಮುಂಬೈನಲ್ಲಿಂದು ನೂತನ ಶಾಸಕರೊಂದಿಗೆ ಸಭೆ ನಡೆಸಿದರು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ನೂತನ ಶಾಸಕರು ಪಕ್ಷದ ವರಿಷ್ಠ ಉದ್ದವ್ ಠಾಕ್ರೆ ಅವರಿಗೆ ಅಧಿಕಾರ ನೀಡಲಿದ್ದಾರೆ ಎಂದು ಶಿವಸೇನಾ ಸಂಸದ ಸಂಜಯ್ ರಾವತ್ ತಿಳಿಸಿದ್ದಾರೆ ಮಹಾರಾಷ್ಷದಲ್ಲಿ ಮೈತ್ರಿ ಸರ್ಕಾರ ರಚಿಸಲು ಹಕ್ಕು ಮಂಡನೆಗೆ ಮುನ್ನ ಅಧಿಕಾರ ಹಂಚಿಕೆಯ ಸಮಾನ ಸೂತ್ರ ಕುರಿತು ಬಿಜೆಪಿ ಲಿಖಿತ ಭರವಸೆ ನೀಡಬೇಕು ಎಂದು ಉದ್ಧವ್ ಶಾಕ್ರೆ ಒತ್ತಾಯಿಸಿದ್ದಾರೆ ಈ ವಿಷಯವನ್ನು ನೂತನ ಶಾಸಕರ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದು ಶಿವಸೇನಾ ಶಾಸಕ ಪ್ರತಾಪ್ ಸರ್ನಾಯಕ್ ಅವರು ಸಭೆಯ ನಂತರ ಸುದ್ದಿಗಾರರಿಗೆ ತಿಳಿಸಿದರು ಸರ್ಕಾರ ರಚಿಸಲು ಶಿವಸೇನೆಗೆ ಮತ್ತೊಂದು ಅವಕಾಶ ಮುಕ್ತವಾಗಿದೆ ಆದರೆ ನಾವು ಅದಕ್ಕೆ ಆಸಕ್ತಿ ತೋರುತ್ತಿಲ್ಲ ಹಿಂದುತ್ವ ಸಿದ್ದಾಂತವನ್ನು ಬಿಜೆಪಿ ಮತ್ತು ಶಿವಸೇನೆ ನಂಬಿರುವುದರಿಂದ ಪರ್ಯಾಯ ಅವಕಾಶಗಳಿಗೆ ಗಮನ ನೀಡುತ್ತಿಲ್ಲವೆಂಬ ಠಾಕ್ರೆ ಹೇಳಿಕೆಯನ್ನು ಸರ್ನಾಯಕ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಸಮಾನ ಅಧಿಕಾರ ಹಂಚಿಕೆಯ ಸೂತ್ರ ಕುರಿತು ಬಿಜೆಪಿ ಲಿಖಿತ ಭರವಸೆ ನೀಡಿದ ನಂತರ ಸರ್ಕಾರ ರಚನೆ ಕುರಿತು ಮಾತುಕತೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ

ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಲಾಗುವುದು ಮುಂಬೈನ ವಿಧಾನಭವನದಲ್ಲಿ ಸಭೆ ನಡೆಯಲಿದೆ ಎಂದರು ಈ ನಡುವೆ ಮಹಾರಾಷ್ಟ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಬಾಳಾಸಾಹೇಬ್ ತೋರಟ್ ಅವರು ಎನ್ಸಿಪಿ ವರಿಷ್ಟ ಶರದ್ ಪವಾರ್ ಅವರೊಂದಿಗೆ ಬಾರಾಮತಿಯಲ್ಲಿ ಮಾತುಕತೆ ನಡೆಸಿದರು ನಂತರ ಮಾತನಾಡಿದ ಶರದ್ ಪವಾರ್ ಜನರು ನೀಡಿರುವ ತೀರ್ಪಿನಂತೆ ಎನ್

ಪಿ ಶಾಸಕರು ಪ್ರತಿಪಕ್ಷದಲ್ಲಿ ಕುಳಿತು ಕೆಲಸ ಮಾಡಲಿದ್ಗಾರೆ ಎಂದರು ಇತ್ತೀಚೆಗೆ ಮುಕ್ತಾಯವಾದ ಮಹಾರಾಷ್ಷ ವಿಧಾನಸಭಾ ಚುನಾವಣೆಯಲ್ಲಿ ನೋಟಾ ಆಯ್ಲೆಗೆ ಮತ ಹಾಕಿರುವ ಮತದಾರರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ದೆಹಲಿಯಲ್ಲಿಂದು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ರಾಷ್ಟೀಯ ದಿವ್ಚಾಂಗ ಮಕ್ಕಳ ಸಂಸ್ಥೆಗೆ ಭೇಟ ನೀಡಿದ್ದರು ದಿವ್ನಾಂಗ ಮಕ್ಕಳು ಹೊರರೋಗಿಗಳು ಮತ್ತು ಪೋಷಕರ ಜೊತೆ ಅವರು ಸಂವಾದ ನಡೆಸಿದರು ದಿವ್ನಾಂಗ ಮಕ್ಕಳಿಗೆ ರಾಷ್ಟಪತಿ ದೀಪಾವಳಿ ಹಬ್ಲದ ಶುಭಾಶಯ ಕೋರಿದರು ಚಿಕಿತ್ಸೆ ಪಡೆಯುತ್ತಿರುವ ದಿವ್ಲಾಂಗ ಮಕ್ಕಳಿಗೆ ಸಾಧನ ಸಲಕರಣೆ ಮತ್ತು ನೆರವು ನೀಡಲಾಗುತ್ತಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಪತಿ ದೇವರ ಸೃಷ್ಟಿಯಾಗಿರುವ ದಿವ್ಯಾಂಗರಿಗೆ ಸಲ್ಲಿಸುವ ಸೇವೆ ಸಮಾಜಕ್ಕೆ ಮಾಡುವ ಬಹುದೊಡ್ಡ ಕೆಲಸ ದಿವ್ಲಾಂಗ ಮಕ್ಕಳಗೆ ಮತ್ತು ರೋಗಿಗಳಿಗೆ ಈ ಸಂಸ್ಥೆ ಉನ್ನತವಾದ ಕೆಲಸವನ್ನು ಮಾಡುತ್ತಿದೆ ಇಲ್ಲಿಯ ಅಧಿಕಾರಿಗಳು ಮತ್ತು ಸಿಬ್ಲಂದಿಯ ಸೇವೆ ತ್ಲಾಫನೀಯ ದೈಹಿಕ ಚಿಕಿತ್ಸೆ ನೀಡುವ ಜೊತೆಗೆ ಮಾನಸಿಕ ಚಿಕಿತ್ಸೆಯನ್ನು ನೀಡುತ್ತಿರುವುದು ಪ್ರಶಂಸನೀಯ ಎಂದರು

ಡೇವಿಡ್ ಮಲ್ಪಾಸ್ ನೇತೃತ್ವದ ನಿಯೋಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೂ ಮಾತುಕತೆ ನಡೆಸಿತು ವಿಶ್ವಬ್ಲಾಂಕ್ ಸಮೂಹದ ಅಧ್ಯಕ್ಷರಾಗಿ ಏಪ್ರಿಲ್ನಲ್ಲಿ ಅಧಿಕಾರ ಸ್ವೀಕರಿಸಿದ ನಂತರ ಮಲ್ವಾಸ್ ನೀಡುತ್ತಿರುವ ಮೊದಲ ಭಾರತ ಭೇಟಿ ಇದಾಗಿದ್ದು ಅವರು ಗುಜರಾತ್ ಪ್ರವಾಸ ಕೈಗೊಳ್ಳಲಿದ್ದಾರೆ

ಜೊತೆಗೆ ನಗರ ಭಾಗಗಳ ಬಡಜನರಿಗೂ ಮೂಲ ಸೌಲಭ್ಞಗಳನ್ನು ದೃಢಪಡಿಸಲಾಗುತ್ತಿದೆ ಎಂದರು

ಅಹ್ನದಾಬಾದ್ ನಗರದ ಅಂಜಲಿ ತಿರುವು ರಸ್ತೆಯಲ್ಲಿ ಅತಿ ಉದ್ದದ ಮೇಲ್ವೆತುವೆಯನ್ನು ಗೃಹ ಸಚಿವರು ಲೋಕಾರ್ಪಣೆ ಮಾಡಿದರು

ಅವರು ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ತಮ್ನ ಚಿಂತನೆಗಳನ್ನು ದೇಶ ವಿದೇಶದಲ್ಲಿರುವ ಭಾರತೀಯರೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ ನಾಳೆ ದೀಪಾವಳಿ ಹಬ್ಲವನ್ನು ದೇಶಾದ್ಲಂತ ಆಚರಿಸಲಾಗುತ್ತಿದೆ ಕಳೆದ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತವಾಗಿ ದೀಪಾವಳಿ ಆಚರಿಸಬೇಕು ಪಟಾಕಿಗಳನ್ನು ಸಿಡಿಸುವಾಗ ಯಾವುದೇ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಜನರಲ್ಲಿ ಮನವಿ ಮಾಡಿದ್ದರು ದೇಶದಲ್ಲಿ ಉಕ್ಕಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ ಎಂದು ಕೇಂದ್ರ ಉಕ್ಕು ಸಚಿವ ಧರ್ಮೆಂದ್ರ ಪ್ರದಾನ್ ತಿಳಿಸಿದ್ದಾರೆ

ಟೋಕಿಯೋದಲ್ಲಿಂದು ಆಯೋಜಿಸಲಾಗಿದ್ದ ಉಕ್ಕಿನ ಹೆಚ್ಚುವರಿ ಸಾಮರ್ಥ್ಲ ಕುರಿತ ಜಾಗತಿಕ ವೇದಿಕೆಯ ಸಚಿವ ಮಟ್ಟದ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು ಭಾರತದ ಉಕ್ಕು ಉತ್ಪಾದನೆ ಸಾಮರ್ಥ್ನ ವಿಸ್ಗರಣೆಗೆ ದೇಶದೊಳಗಿನ ದೇಡಿಕೆ ಚಾಲನಾ ಶಕ್ಷಿಯಾಗಲಿದೆ

ಈ ಎಲ್ಲಾ ಅಂಶಗಳಿಂದ ಭಾರತದ ಉಕ್ಕಿನ ಬೇಡಿಕೆ ಗಣನೀಯವಾಗಿ ಹೆಚ್ಚಳವಾಗಲಿದೆ

ಈ ಹಿನ್ನೆಲೆಯಲ್ಲಿ ಗೋವಾದ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಪ್ರವಾಸಿಗರು ತಾತ್ಕಾಲಿಕವಾಗಿ ಪ್ರವಾಸ ಮುಂದೂಡಬೇಕೆಂದು ಎಚ್ಚರಿಕೆ ನೀಡಿದೆ

ದೇಶಾದ್ಯಂತ ಲಕ್ಷಾಂತರ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನ ಕೇವಡಿಯಾದಲ್ಲಿ ಸರ್ದಾರ್ ಪಟೇಲ್ ಅವರ ಏಕತಾ ಪ್ರತಿಮೆಗೆ ಮಷ್ವ ನಮನ ಸಲ್ಲಿಸಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ತಿಂಗಳು ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಒಂದೇ ಭಾರತ ಶ್ರೇಷ್ಠ ಭಾರತ ಎಲ್ಲಾ ಭಾರತೀಯರ ಸಾಮಾನ್ವ ಕನಸಾಗಿದೆ